ತೀವ್ರ ರಾಜಕೀಯ ಬಿಕ್ಕಟ್ಟಿಗೆ ಕಾರಣವಾಗಿರುವ ಈ ಪ್ರಕರಣದ ಹಿನ್ನೆಲೆಯಲ್ಲಿ ವಿಧಾನಸಭೆಯ ಕಲಾಪಗಳಲ್ಲಿ ಭಾಗವಹಿಸಲೇ ಬೇಕೆಂದು ಅತೃಪ್ತ ಶಾಸಕರಿಗೆ ಒತ್ತಾಯ ಮಾಡಬಾರದು ಎಂದು ಸರ್ವೋಚ್ಛ ನ್ಯಾಯಾಲಯ ವಿಧಾನಸಭಾಧ್ವಕ್ಷರಿಗೆ ತಾಕೀತು ಮಾಡಿದೆ

ಅತೃಪ್ತ ಶಾಸಕರ ರಾಜೀನಾಮೆಗಳ ಬಗ್ಗೆ ಕರ್ನಾಟಕ ವಿಧಾನಸಭಾಧ್ವಕ್ಷರು ವಿಳಂಬ ಮಾಡದೆ ನಿರ್ಧರಿಸಬೇಕು

ಸಾಂವಿಧಾನಿಕ ಹುದ್ದೆಯಾದ ವಿಧಾನಸಭಾಧ್ಯಕ್ಷರ ಜಬಾಬ್ದಾರಿಯನ್ನು ನಿರ್ವಹಿಸುವವರು ಸಮತೋಲನದಿಂದ ವರ್ತಿಸಬೇಕಾಗುತ್ತದೆ

ರಾಜೀನಾಮೆ ನೀಡಿರುವ ಅತೃಪ್ತ ಶಾಸಕರೂ ಸಹ ವಿಧಾನಸಭೆಯ ಕಲಾಪಗಳಲ್ಲಿ ಕಡ್ಡಾಯವಾಗಿ ಪಾಲ್ಗೊಳ್ಳಬೇಕೆಂದು ವಿಪ್ ಜಾರಿ ಮಾಡಲಾಗಿತ್ತು ಆದರೆ ಈ ವಿಪ್ ಆದೇಶ ಅತೃಪ್ತ ಶಾಸಕರಿಗೆ ಅನ್ವಯವಾಗುವುದಿಲ್ಲ ಎಂದು ಸುಪ್ರೀಂಕೋರ್ಟ್ ಹೇಳಿದೆ ನಿನ್ನೆ ನ್ಯಾಯಾಲಯದಲ್ಲಿ ವಿಚಾರಣೆಯ ವೇಳೆ ಈ ಅಂಶವನ್ನು ಪ್ರಸ್ತಾಪಿಸಿದ ಬಂಡಾಯ ಶಾಸಕರ ವಕೀಲರಾದ ಮುಕುಲ್ ರೋಪ್ಟಗಿ ತಮ್ಮ ಅರ್ಜಿದಾರರು ಸ್ವ ಇಚ್ಛೆಯಿಂದ ರಾಜೀನಾಮೆ ನೀಡಿರುವ ಹಿನ್ನೆಲೆಯಲ್ಲಿ ಮೈತ್ರಿ ಪಕ್ಷಗಳ ಈ ವಿಪ್ ಆದೇಶ ಅವರಿಗೆ ಅನ್ವಯವಾಗುವುದಿಲ್ಲ ಎಂದು ನ್ಯಾಯಪೀಠದ ಗಮನಕ್ಕೆ ತಂದಿದ್ದರು

ಗೌರವಯುತವಾಗಿ ಸಂವಿಧಾನದ ಚೌಕಟ್ಟನಲ್ಲಿ ನಿಯಮಾವಳಿ ಪ್ರಕಾರ ಕಾರ್ಯ ನಿರ್ವಹಿಸುವುದಾಗಿ ಅವರು ತಿಳಿಸಿದ್ದಾರೆ ಸುಪ್ರೀಂಕೋರ್ಟ್ ನೀಡಿರುವ ತೀರ್ಮ ತಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಿದ್ದು

ಮತ್ತೊಂದೆಡೆ ಸುಪ್ರೀಂಕೋರ್ಟ್ ಇಂದು ನೀಡಿರುವ ಮಧ್ಯಂತರ ಆದೇಶ ಅತ್ಯಸ್ತ ಶಾಸಕರಿಗೆ ನೈತಿಕ ಬಲ ಬಂದಂತಾಗಿದೆ ಎಂದು ಕರ್ನಾಟಕ ಬಿಜೆಪಿ ಅಧ್ಯಕ್ಷ ಬಿ

ರಾಜೀನಾಮೆ ನೀಡಿರುವ ಬಂಡಾಯ ಶಾಸಕರಲ್ಲಿ ಒಬ್ಬರಾದ ಜೆಡಿಎಸ್ ಪಕ್ಷದ ಮಾಜಿ ರಾಜ್ಯಾಧ್ಯಕ್ಷರಾಗಿದ್ದ ಎಚ್ ವಿಶ್ವನಾಥ್ ಪ್ರತಿಕ್ರಯಿಸಿ ನಾಳೆ ವಿಧಾನಸಭೆಯಲ್ಲಿ ನಡೆಯುವ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ವಿಶ್ವಾಸಮತಯಾಚನೆ ಕಲಾಪಕ್ಕೆ ಸದ್ದ ಮುಂಬೈನಲ್ಲಿ ಇರುವ ಎಲ್ಲಾ ಅತ್ಯಪ್ತ ಶಾಸಕರು ಹಾಜರಾಗುವುದಿಲ್ಲ ಎಂದು ತಿಳಿಸಿರುವುದಾಗಿ ವರದಿಯಾಗಿದೆ

ಪ್ರಕರಣದ ತೀರ್ಪು ಬರುವವೆರೆಗೂ ಪಾಕಿಸ್ತಾನ ಜಾಧವ್ ಅವರನ್ನು ಗಳ್ಲಿಗೇರಿಸುವುದನ್ನು ಐಸಿಜೆ ತಡೆಹಿಡಿಯಿತು ಪಾಕಿಸ್ತಾನ ಮಿಲಿಟರಿ ನ್ನಾಯಾಲಯ ಜಾಧವ್ ಅವರ ವಿಚಾರಣೆ ನಡೆಸಿರುವ ಬಗ್ಗೆಯೂ ಭಾರತ ಆಕ್ಷೇಪ ಸಲ್ಲಿಸಿದೆ ಕಳೆದ ಫೆಬ್ರವರಿಯಲ್ಲಿ ಎರಡು ಕಡೆಯಿಂದ ಅಂತಿಮ ವಾದ ಆಲಿಸಿದ ಅಂತಾರಾಷ್ಷೀಯ ನ್ಯಾಯಾಲಯ ತೀರ್ಪನ್ನು ಕಾಯ್ದಿರಿಸಿತ್ತು

ದೇಶದ ವೈದ್ಯಕೀಯ ಶಿಕ್ಷಣದಲ್ಲಿ ಪಾರದರ್ಶಕತೆ ಹೊಣೆಗಾರಿಕೆ ಮತ್ತು ಗುಣಮಟ್ಟ ಕಾಪಾಡುವ ಉದ್ದೇಶ ಈ ಮಸೂದೆಯಲ್ಲಿದೆ

ಸಹೋರೆಯ ಗುಂಡ್ಬ್ರಾತ್ ಗ್ರಾಮದಲ್ಲಿ ಇಂದು ಬೆಳಿಗ್ಗೆ ಶೋಧಕಾರ್ಯಚರಣೆ ಆರಂಭಿಸಿದಾಗ ಭಯೋತ್ವಾದಕರೊಂದಿಗೆ ಗುಂಡಿನ ಚಕಮಕಿ ಪ್ರಾರಂಭವಾಗಿದೆ ಎಂದು ಸೇನಾ ಮೂಲಗಳು ತಿಳಿಸಿವೆ ಈ ಪ್ರದೇಶದಲ್ಲಿ ಕನಿಷ್ನ ಇಬ್ಲರೂ ಭಯೋತ್ಪಾದಕರು ಅಡಗಿದ್ದು

ಮುನ್ನಚ್ಚರಿಕೆ ಕ್ರಮವಾಗಿ ಈ ಪ್ರದೇಶದಲ್ಲಿ ಸಂಬಂಧ ಪಟ್ಟ ಅಧಿಕಾರಿಗಳು ಮೊಬೈಲ್ ಅಂತರ್ಜಾಲ ಸೇವೆಯನ್ನು ಸ್ಥಗಿತಗೊಳಿಸಿದ್ದಾರೆ ಗುಂಡಿನ ಕಾಳಗ ನಡೆಯುತ್ತಿರುವ ಪ್ರದೇಶ ಹಾಗೂ ಇತರೆಡೆ ಕಾನೂನು ಹಾಗೂ ಸುವ್ಯವಸ್ಥೆ ಕಾಪಾಡಲು ಹೆಚ್ಚಿನ ಪ್ರಮಾಣದ ಸೇನಾ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ

ನಿನ್ನೆ ಈ ಕುರಿತಂತೆ ನವದೆಹಲಿಯಲ್ಲಿ ಸಭೆ ನಡೆದಿದ್ದು ಈ ಸಭೆಯಲ್ಲಿ ಭಾರತದಲ್ಲಿರುವ ಇಟಲಿ ರಾಯಭಾರಿ ಲೊರೆನ್ಲೋ ಆ್ವಂಗಲೋನಿ ಮತ್ತು ಕೈಗಾರಿಕೆ ಹಾಗೂ ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ ಕಾರ್ಯದರ್ಶಿ ರಮೇಶ್ ಅಭಿಷೇಕ್ ಪಾಲ್ಗೊಂಡಿದ್ದರು ಎಂದು ವಾಣಿಜ್ಯ ಹಾಗೂ ಕೈಗಾರಿಕಾ ಸಚಿವಾಲಯ ತಿಳಿಸಿದೆ

ಸೀತಾಮಹರಿ ಮಧುಬನಿ ಕತಿಹಾರ್ ಪೂರ್ನಿಯಾ ಮತ್ತು ಮುಜಾಫರ್ಪುರ್ ಜಿಲ್ಲೆಗಳಲ್ಲಿ ಇನ್ನಷ್ಟು ಹೊಸ ಪ್ರದೇಶಗಳು ಪ್ರವಾಹದಿಂದ ಮುಳುಗಡೆಯಾಗಿವೆ ತೀವ್ರ ಪ್ರವಾಹದಿಂದಾಗಿ ಮಧುಬನಿ ಮತ್ತು ಮುಜಾಫರ್ಪುರ್ದ ಬೇನಿಪಟ್ಟಿ ಉಪವಿಭಾಗದ ಪಲವು ತಡೆಗೋಡೆಗಳು ಮುರಿದುಬಿದ್ದಿವೆ ನದಿಗಳು ಉಕ್ಕಿ ಹರಿಯುತ್ತಿವೆ

ಅಸ್ಲಾಂನ ಕೆಳಭಾಗ ಪ್ರದೇಶಗಳಲ್ಲಿ ಪ್ರವಾಹ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗಿದೆ

ಹಲವಾರು ಸಂಸ್ಟೆಗಳ ಮೂಲಕ ರಕ್ಷಣೆ ಹಾಗೂ ಪರಿಹಾರ ಕಾರ್ಯಗಳನ್ನು ನಡೆಸಲಾಗುತ್ತಿದೆ ಎಂದು ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ತಿಳಿಸಿದ್ದಾರೆ

ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಇಸಿಬಿ ಮುಖ್ಯಸ್ಥರಾಗಿ ನಾಮನಿರ್ದೇಶನಗೊಂಡಿರುವ ಹಿನ್ನೆಲೆಯಲ್ಲಿ ಅಂತಾರಾಷ್ಟೀಯ ಹಣಕಾಸು ನಿಧಿ ಐಎಂಎಫ್ನ ಹಣಕಾಸು ನಿರ್ದೇಶಕಿ ಹುದ್ದೆಗೆ ಕ್ರಿಸ್ಟಿನ್ ಲಗಾರ್ಡೆ ರಾಜಿನಾಮೆ ಸಲ್ಲಿಸಿದ್ದಾರೆ ಜಕಾರ್ತಾದಲ್ಲಿ ನಡೆಯುತ್ತಿರುವ ಇಂಡೊನೇಷ್ಕಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಸಿಂಗಲ್ಲ್ ವಿಭಾಗದಲ್ಲಿ ಭಾರತದ ಅಗ್ರಮಾನ್ಕ ಷಟ್ಲರ್ಗಳಾದ ಪಿ

ಟೂರ್ನಿಯಲ್ಲಿ ಐದನೇ ಶ್ರೇಯಾಂಕ ಹೊಂದಿರುವ ಸಿಂಧೂ ಮಹಿಳಾ ಸಿಂಗಲ್ಲ್ ವಿಭಾಗದ ಮೊದಲ ಸುತ್ತಿನಲ್ಲಿ ಜಪಾನಿನ ಅಯಾ ಒಹೊರಿ ವಿರುದ್ಧ ಜಯ ಗಳಿಸಿದರು

ಮುಕ್ತಾಯ